ಎಸ್

ಎಂ

ಬ್ಯಾಂಕಿಂಗೇತರ ಪಣಕಾಸು ಸಂಸ್ಥೆಗಳು ವಸತಿ ಪಣಕಾಸು ಸಂಸ್ಥೆಗಳು ಸಣ್ಣ ಪಣಕಾಸು ವಲಯ ಮತ್ತು ಇಂಧನ ವಲಯಗಳನ್ನು ಬಲಪಡಿಸುವ ಪ್ರಯತ್ನಗಳನ್ನು ಪ್ರಕಟಿಸಲಾಗಿದೆ ಅಲ್ಲದೆ ವ್ಯವಾರಕ್ಕೆ ತೆರಿಗೆ ಪರಿಪಾರ ಗುತ್ತಿಗೆದಾರರಿಗೆ ಒಪ್ಪಂದದ ಬದ್ಧತೆಗಳಿಂದ ಪರಿಪಾರ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಅನುಸರಣೆಯ ಪರಿಪಾರವನ್ನು ಒಳಗೊಂಡಿದೆ

ಗಳ ವಹಿವಾಟು ಹೊಂದಿರುವ ಘಟಕಗಳಿಗೆ ಲಭ್ಯವಿರುತ್ತದೆ ಇದಕ್ಕೆ ಘಟಕಗಳು ಯಾವುದೇ ಗ್ಲಾರಂಟಿ ಒದಗಿಸಬೇಕಾಗಿಲ್ಲ

ಅಂತಪ ಎಂಎಸ್ಎಂಇಗಳ ಪ್ರವರ್ತಕರಿಗೆ ಬ್ಯಾಂಕುಗಳು ಅಧೀನ ಸಾಲವನ್ನು ಈಗಿರುವ ಶೇ

ಹೂಡಿಕೆ ಮಿತಿಯನ್ನು ಹೆಚ್ಚಿಸುವ ಮೂಲಕ ಎಂಎಸ್ಎಂಇ ವ್ಯಾಖ್ಯಾನವನ್ನು ಪರಿಷ್ಣರಿಸಲಾಗುತ್ತದೆ ವಹಿವಾಟಿನ ಪಚ್ಚುವರಿ ಮಾನದಂಡಗಳನ್ನು ಸಹ ಪರಿಚಯಿಸಲಾಗುತ್ತಿದೆ ಉತ್ಪಾದನೆ ಮತ್ತು ಸೇವಾ ವಲಯದ ನಡುವಿನ ವ್ಯತ್ಪಾಸವನ್ನು ಸಹ ತೆಗೆದುಹಾಕಲಾಗುವುದು ಎಂದು ಅವರು ಹೇಳಿದರು ವ್ಚಾಪಾರ ಮೇಳಗಳು ಮತ್ತು ಪ್ರದರ್ಶನಗಳಿಗೆ ಬದಲಿಯಾಗಿ ಕಾರ್ಯನಿರ್ವಹಿಸಲು ಎಂಎಸ್ಎಂಇಗಳಿಗಾಗಿ ಇ ಮಾರುಕಟ್ಲೆ ಸಂಪರ್ಕವನ್ನು ಉತ್ತೇಜಿಸಲಾಗುತ್ತದೆ

ಪಿಎಂಜಿಕೆಪಿಯ ಭಾಗವಾಗಿ ಪರಿಚಯಿಸಲಾದ ಈ ಯೋಜನೆಯು ಉದ್ಯೋಗದಾತರು ಮತ್ತು ಉದ್ಯೋಗಿ ಇಬ್ಬರ ಪರವಾಗಿ ಇಪಿಎಫ್ಗೆ ತಲಾ ಶೇ

ರೇರಾ ಅಡಿಯಲ್ಲಿ ಪೋರ್ಸ್ ಮಜೂರ್ ಷರತ್ತು ವಿಧಿಸಲು ರಾಜ್ಜ ಸರ್ಕಾರಗಳಿಗೆ ಸೂಚಿಸಲಾಗುತ್ತಿದೆ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಆರ್ಥಿಕ ಪುನಶ್ವೇತನ ಸಮಯೋಚಿತ ಮತ್ತು ವೈಜ್ವಾನಿಕವಾಗಿದ್ದು

ಎಸ್ ಎಂ ಇ ಗಳಿಗೆ ಯಾವುದೇ ಖಾತ್ರಿ ಇಲ್ಲದೆ ಸಾಲ ಯೋಜನೆ ಘೋಷಣೆಯಿಂದ ತಕ್ಷಣ ಕ್ಲೆಗಾರಿಕೆಗಳನ್ನು ಪುನರಾರಂಭಿಸಲು ಉತ್ತೇಜನ ದೊರಕಲಿದೆ ಎಂದು ತಿಳಿಸಿದ್ದಾರೆ

ಎಸ್ ಎಂ ಇಗಳಿಗೆ ಪ್ರಯೋಜನವಾಗಲಿದೆ

ಎಂ

ಎಂ

ಮುಖ್ಯಮಂತ್ರಿ ಬಿ ಎಸ್

ಕೇಂದ್ರ ಸರ್ಕಾರವು ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರನ್ನು ಸ್ವದೇಶಕ್ಕೆ ಕರೆಸಿಕೊಳ್ಳುವ ಅತಿದೊಡ್ಡ ಉಪಕ್ರಮ ಕೈಗೊಂಡಿದೆ ಈ ಕಾರ್ಯಾಚರಣೆಯಡಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯವು ವಿದೇಶಾಂಗ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ